ದೇಶಾದ್ಯಂತ ಇಂದು ಶ್ರದ್ದಾ ಭಕ್ತಿಗಳಿಂದ ಮಹಾ ಶಿವರಾತ್ರಿ ಆಚರಣೆ ಶಿವಾಲಯಗಳಲ್ಲಿ ವಿಶೇಷ ಪೂಜೆ ಹಲವು ಕಾರ್ಯಕ್ರಮಗಳ ಆಯೋಜನೆ ಪ್ರಧಾನಮಂತ್ರಿ ನಾಳೆ ಎಪ್ಪತ್ತ್ವದು ವಾರಕಾಲ ಆಚರಿಸಲಾಗುವ ಸ್ವಾತಂತ್ರ್ವದ ಅಮೃತ ಮಹೋತ್ಸವದ ಉದ್ವಾಟನಾ ಸಮಾರಂಭಕ್ಕೆ ಗುಜರಾತ್ನ ಸಬರಮತಿ ಆಶ್ರಮದಿಂದ ಚಾಲನೆ ನೀಡಲಿದ್ದಾರೆ ದೇಶಾದ್ಖಂತ ಈ ಕಾರ್ಯಕ್ರಮವನ್ನು ಉತ್ಸವವಾಗಿ ಆಚರಿಸುವಂತಾಗಲು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಕಾರ್ಯಕ್ರಮಗಳ ಶ್ರಸಾರಕ್ಕೆ ವ್ಯಾಪಕ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಡಿಡಿ ನ್ಯೂಸ್ ಮತ್ತು ಆಕಾಶವಾಣಿ ಸುದ್ದಿಸೇವಾ ವಿಭಾಗ ಗುಜರಾತ್ನಲ್ಲಿ ನಡೆಯುವ ಉದ್ವಾಟನಾ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡಲಿವೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಾಲುದಾರಿಕೆಯೊಂದಿಗೆ ದೇಶಾದ್ದಂತ ಪ್ರದರ್ಶನಗಳನ್ನು ಆಯೋಜಿಸಲಾಗುವುದು

ಈ ಪ್ರದರ್ಶಕರು ಭಾರತದ ಸ್ವಾತಂತ್ರ್ವ ಸಂಗ್ರಾಮದ ಅಸಹಕಾರ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಸೇರಿದಂತೆ ಪ್ರಮುಖ ಮ್ನೆಲಿಗಲ್ಲುಗಳ ಮೇಲೆ ಬೆಳಕು ಚೆಲ್ಲಲಿದ್ದಾರೆ ಅಲ್ಲದೇ ದಂಡಿಯಾತ್ರೆ ಮಹಾತ್ನಾ ಗಾಂಧೀಜಿ ನೇತಾಜಿ ಸುಭಾಶ್ಚಂದ್ರ ಬೋಸ್ ಮತ್ತು ಇತರ ನಾಯಕರು ದೇಶಕ್ಕೆ ಮಾಡಿದ ತ್ವಾಗದ ಬಗ್ಗೆಯೂ ಪ್ರದರ್ಶಿಸಲಿದ್ದಾರೆ

ಆತ್ಮನಿರ್ಭರ ಭಾರತ್ನಿಂದ ಭಾರತಕ್ಕಷ್ಷೇ ಅಲ್ಲದೆ ಮಾನವ ಕುಲಕ್ಷೆ ಸಂಪತ್ತು ಮತ್ತು ಮೌಲ್ಯ ಸೃಷ್ಷಿಯಾಗಲಿದ್ದು ಇದು ವಿಶ್ವಕ್ಕೆ ಉತ್ತಮ ಉಪಕ್ರಮವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ಸ್ವಾಮಿ ಚಿದ್ಲವಾನಂದ್ಜೀ ಹೊರತಂದಿರುವ ಭಗವದ್ಗೀತೆಯ ಇ ಆವೃತ್ತಿಯನ್ನು ಇಂದು ವರ್ಚುವಲ್ ಮೂಲಕ ಅನಾವರಣಗೊಳಿಸಿದ ಅವರು ಇಡೀ ವಿಶ್ವ ಕೋವಿಡ್ ಸಾಂಕ್ರಾಮಿಕದ ವಿರುದ್ದ ದೊಡ್ಡ ಹೋರಾಟ ನಡೆಸುತ್ತಿರುವಾಗ ಮತ್ತು ವಿಶ್ವಕ್ಷೆ ದಿಷಧಗಳ ಅಗತ್ತವಿರುವಾಗ ಭಾರತ ಅಪಾರ ಕೊಡುಗೆ ನೀಡಿದೆ ಭಾರತೀಯ ವಿಜ್ಞಾನಿಗಳು ವೇಗದಿಂದ ಶ್ರಮಿಸಿ ದೇಶೀಯ ದಿಷಧವನ್ನು ಅಭಿವೃದ್ದಿಪಡಿಸಿದ್ದಾರೆ

ಭಗವದ್ಗೀತೆಯ ಪ್ರಾಮುಖ್ಯತೆಯನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಯವರು ಇದು ಜ್ಞಾನಕ್ಕೆ ಅತಿ ದೊಡ್ಡ ಮೂಲವಾಗಿದ್ದು

ಯುವಜನರ ನಡುವೆ ಈ ಮಸ್ಕಗಳು ತುಂಬಾ ಜನಪ್ರಿಯವಾಗುತ್ತಿರುವುದರಿಂದ ಸ್ನಾಮಿ ಚಿಧವಾನಂದ್ಜೀ ಅವರ ಪ್ರಯತ್ನ ಯುವಜನತೆಯನ್ನು ಭಗವದ್ಗೀತೆಯ ಅತ್ಲಮೂಲ್ಲ ಅಲೋಚನೆಗಳೊಂದಿಗೆ ಸಂಯೋಜಿಸಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಲೋಕಸಭೆಯಲ್ಲಿ ಈ ಕುರಿತು ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಲಿಖಿತ ಉತ್ಕರ ನೀಡಿದರು

ಜಮ್ನಿ ಕಾಶ್ನೀರದ ಅನಂತನಾಗ್ ಜಿಲ್ಲೆಯಲ್ಲಿ ಬಿಜ್ಬೆಹರಾದ ಕಾಂಡಿಪೋರಾ ಪ್ರದೇಶದಲ್ಲಿ ಮುಂದುವರೆದಿರುವ ಗುಂಡಿನ ಕಾಳಗದಲ್ಲಿ ಅಪರಿಚಿತ ಇಬ್ಲರು ಉಗ್ರರು ಹತರಾಗಿದ್ದಾರೆ ಈ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ನಿರ್ದಿಷ್ಷ ಮಾಹಿತಿಯನ್ನಾಧರಿಸಿ ಭದ್ರತಾ ಪಡೆಗಳು ಮತ್ತು ಪೊಲೀಸರು ನಿನ್ನೆ ಸಂಜೆ ಜಂಟಿ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದ್ದವು ಗುಂಡಿನ ಕಾಳಗದಲ್ಲಿ ಅಪರಿಚಿತ ಉಗ್ರರಬ್ಲರು ಹತರಾಗಿದ್ದಾರೆ

ದಕ್ಷಿಣ ಏಷ್ಕಾ ಖಂಡದಲ್ಲಿ ಚೀನಾ ಅತಿಕ್ರಮಣವನ್ನು ಸಂಘಟಿತವಾಗಿ ಎದುರಿಸಲು ರಚನೆಯಾಗಿರುವ ಅಮೆರಿಕ ಭಾರತ ಆಸ್ಲೇಲಿಯಾ ಮತ್ತು ಜಪಾನ್ ಸದಸ್ವತ್ವದ ಕ್ವಾಡ್ ಒಕ್ಕೂಟದ ಮೊದಲ ಕೃಂಗಸಭೆ ನಾಳೆ ನಡೆಯಲಿದೆ ಈ ವೇಳೆ ಜಾಗತಿಕ ಸಮುದಾಯಕ್ಕೆ ಎದುರಾಗಿರುವ ಸವಾಲುಗಳ ಶಮನದ ಕುರಿತು ಸಭೆಯಲ್ಲಿ ಆದ್ದತೆ ಮೇರೆಗೆ ಚರ್ಚಿಸಲಾಗುವುದು ಇದರೊಟ್ಟಗೆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಚೀನಾದ ಪ್ರಚೋದನಕಾರಿ ಮತ್ತು ಆಕ್ರಮಣಕಾರಿ ನಡೆಯನ್ನು ಹತ್ತಿಕ್ಕಲು ಪ್ರತಿತಂತ್ರವನ್ನು ಕೂಡ ಹೆಣೆಯಲಾಗುವುದು ಎಂದು ಶ್ವೇತಭವನ ಘೋಷಿಸಿದೆ ವರ್ಚುಯಲ್ ಕೃಂಗದಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅವರು ಭಾಗಿಯಾಗುತ್ತಿದ್ದು ಕೊರೊನಾ ನಿಯಂತ್ರಣದ ಜತೆಗೆ ಆರ್ಥಿಕ ಹಿನ್ನಡೆಗೆ ಕೈಗೊಳ್ಳಬೇಕಾದ ಚೇತರಿಕೆ ಕ್ರಮಗಳ ಬಗ್ಗೆಯೂ ಗಣ್ಣರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಈಗಾಗಲೇ ಇಂಡೋ ಪೆಸಿಫಿಕ್ ಪ್ರಾಂತ್ವದಲ್ಲಿನ ಸಹಕಾರಪೂರಿತ ಹೆಜ್ಜೆಗಳಿಗೆ ಬೈಡೆನ್ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ ಎಂದು ಸುದ್ದಿಗಾರರಿಗೆ ಕ್ಷೇತಭವನದ ಮಾಧ್ಯಮ ಕಾರ್ಯದರ್ಶಿ ಜೆನ್ ಪಾಕಿ ತಿಳಿಸಿದ್ದಾರೆ ಕರಾವಳಿ ಭದ್ರತೆ ಹವಾಮಾನ ವೈಪರೀತ್ಯ ನಿಯಂತ್ರಣಕ್ಕೆ ತುರ್ತು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಕೃಂಗದಲ್ಲಿ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎಂದು ತಿಳಿದುಬಂದಿದೆ

ಆದರೆ ಇದೇ ಮೊದಲ ಬಾರಿಗೆ ಸದಸ್ಯ ರಾಷ್ಟಗಳ ಪ್ರಧಾನ ನಾಯಕರು ಮುಖಾಮುಖಿಯಾಗಿ ನೂತನ ಕಾರ್ಯತಂತ್ರದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ ಇಂದು ಮಹಾ ಶಿವರಾತ್ರಿ ದೇಶಾದ್ಯಂತ ಶ್ರದ್ದಾ ಭಕ್ತಿಗಳಿಂದ ಶಿವರಾತ್ರಿ ಆಚರಣೆ ಮಾಡಲಾಗುತ್ತಿದೆ ಬೆಳಗ್ಗೆಯಿಂದಲೇ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಕೈಗೊಳ್ಳಲಾಗುತ್ತಿದೆ ಕರ್ನಾಟಕದ ಹಲವೆಡೆ ಮಹಾ ಶಿವರಾತ್ರಿ ಹಬ್ಬವನ್ನು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮಹಾ ಶಿವರಾತ್ರಿ ಪ್ರಯುಕ್ತ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಶಿವ ದೇವಾಲಯಗಳಲ್ಲಿ ವೈವಿಧ್ವಮಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಬಂಟ್ವಾಳದ ಕಾರಿಂಜೇಶ್ವರ ದೇವಸ್ಥಾನಗಳಲ್ಲಿ ಸಂಭ್ರಮ ಸಡಗರದಿಂದ ಶಿವರಾತ್ರಿ ಆಚರಣೆ ಮಾಡಲಾಗುತ್ತಿದೆ ಶಿವ ಕ್ಷೇತ್ರಗಳಲ್ಲಿ ಮಹಾ ರುದ್ರಾಭಿಷೇಕ ಸಿಯಾಳಾಭಿಷೇಕ ರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶಿವರಾತ್ರಿ ಆಚರಣೆಗೆ ನಾಡಿನೆಲ್ಲೆಡೆಯಿಂದ ಅಧಿಕ ಸಂಬ್ಯೆಯ ಭಕ್ತರು ಆಗಮಿಸುತ್ತಿದ್ದು ಉಪವಾಸ ಜಾಗರಣೆ ಪಾರಾಯಣ ಮೂಲಕ ಶಿವರಾತ್ರಿ ಆಚರಣೆ ನಡೆಯಲಿದೆ ದೇಶದ ಜನತೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶಿವರಾತ್ರಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಎಂತಹುದೇ ಕಪ್ಪಗಳನ್ನು ಎದುರಿಸಲು ಪರಮಾತ್ಮ ಶಿವ ಎಲ್ಲರಿಗೂ ಶಕ್ತಿ ಕರುಣಿಸುವಂತಾಗಲಿ ಸಂತೋಷ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ಎಂ ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ನಂದಿಗ್ರಾಮ್ನಲ್ಲಿ ನಿನ್ನೆ ಗಾಯಗೊಂಡಿದ್ದ ಆ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾದ ಎಸ್ಎಸ್ಕೆಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಭುಜಕ್ಕೆ ಗಾಯವಾಗಿದ್ದು